ಹಾಗೂ ಐಸಿಸಿ ವಿಶ್ವಕಪ್ ಕ್ರಿಕೆಟ್ ಸೌತ್ ಹ್ಯಾಂಪ್ಲನ್ನಲ್ಲಿಂದು ಭಾರತ ದಕ್ಷಿಣ ಆಫ್ರಿಕಾ ಹಣಾಹಣಿ

ಹೆಡ್ ಜಮ್ಮು ಮತ್ತು ಕಾಶ್ಮೀರ ವಿಧಾನಸಭಾ ಚುನಾವಣೆ ಕುರಿತು ಈ ವರ್ಷದ ಅಂತ್ಯದೊಳಗೆ ಪರಿಶೀಲನೆ ನಡೆಸಲು ಚುನಾವಣಾ ಆಯೋಗ ನಿರ್ಧರಿಸಿದೆ ರಾಜ್ಲದಲ್ಲಿನ ಪರಿಸ್ಥಿತಿ ಕುರಿತು ಸತತ ನಿಗಾ ವಹಿಸಿದ್ದು ಎಲ್ಲಾ ಮಾಹಿತಿ ಪಡೆಯಲಾಗುತ್ತಿದೆ ಎಂದು ಆಯೋಗ ತಿಳಿಸಿದೆ ಅಮರನಾಥ ಯಾತ್ರೆಯ ನಂತರ ಎಲ್ಲಾ ವಲಯಗಳಿಂದ ಮಾಹಿತಿ ಮತ್ತು ಅಭಿಪ್ರಾಯ ಪಡೆದು ಚುನಾವಣಾ ವೇಳಾಪಟ್ಟ ಘೋಷಿಸಲಾಗುವುದು ಎಂದು ಆಯೋಗ ವಿವರ ನೀಡಿದೆ ಜಮ್ನು ಮತ್ತು ಕಾಶ್ವೀರದ ಪ್ರಸ್ತುತ ಭದ್ರತಾ ಪರಿಸ್ಥಿತಿಯ ಬಗ್ಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಹಿರಿಯ ಅಧಿಕಾರಿಗಳು ವಿಸ್ತತ ವಿವರ ನೀಡಿದ್ದಾರೆ

ನಿನ್ನೆ ನಡೆದ ಸಭೆಯಲ್ಲಿ ಕೇಂದ್ರ ಗೃಹ ಕಾರ್ಯದರ್ಶಿ ರಾಜೀವ್ ಗೌಬಾ ಹಾಗೂ ಸಚವಾಲಯದ ಕಾಶ್ಮೀರ ವಿಭಾಗದ ಹಿರಿಯ ಅಧಿಕಾರಿಗಳು ಹಾಜರಿದ್ದರು ಹೆಡ್ ವಿವಿಧ ಭಾರತೀಯ ಭಾಷೆಗಳನ್ನು ಏಕೀಕೃತ ಮಾದರಿಯಲ್ಲಿ ಅಭಿವೃದ್ದಿಪಡಿಸುವ ನಿಟ್ಟನಲ್ಲಿ ಕ್ರಿಯಾ ಯೋಜನೆ ಸಿದ್ಧಪಡಿಸುವಂತೆ ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವ ರಮೇಶ್ ಪೋಖ್ರಿಯಾಲ್ ನಿಶಾಂಕ್ ಅವರು ಸಚಿವಾಲಯದ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ ಪ್ರಾಚೀನ ಭಾರತೀಯ ಕೃತಿಗಳಲ್ಲಿರುವ ಜ್ವಾನ ಭಂಡಾರದ ಕುರಿತು ಹೆಚ್ಚಿನ ಸಂಶೋಧನೆಗಳು ನಡೆಯಬೇಕು ಮತ್ತು ಅವುಗಳನ್ನು ಆಧುನಿಕ ವಿಜ್ಞಾನ ಶಾಸ್ತಗಳಿಗೆ ಜೋಡಿಸುವ ಕಾರ್ಯ ಕೈಗೊಳ್ಳಬೇಕು ಎಂದು ಸಹ ಸಚಿವರು ಸಲಹೆ ನೀಡಿದ್ದಾರೆ ನಿನ್ನೆ ನಡೆದ ಸಚಿವಾಲಯದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಸಚಿವರು ಶಿಕ್ಷಣದ ಗುಣಮಟ್ಟ ಕುರಿತು ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಅಲ್ಲದೇ ಯುವಜನರಿಗೆ ಹೆಚ್ಚಿನ ಉದ್ಲೋಗಾವಕಾಶ ದೊರಕಿಸಲು ವೃತ್ತಿಪರ ತರಬೇತಿ ಕೋರ್ಸ್ಗಳಗೆ ಆದ್ದತೆ ನೀಡುವಂತೆ ಸೂಚಿಸಿದರು ರಾಷ್ಟೀಯ ಹೆದ್ದಾರಿಗಳ ಸುತ್ತಮುತ್ತ ಬೃಹತ್ ಪ್ರಮಾಣದಲ್ಲಿ ಒತ್ತುವರಿ ಉಂಟಾಗಿರುವ ಬಗ್ಗೆ ರಾಷ್ಟೀಯ ಹಸಿರು ಪ್ರಾಧಿಕಾರ ಎನ್ಜಿಟಿ ಕಳವಳ ವ್ಯಕ್ತಪಡಿಸಿದೆ ಒತ್ತುವರಿ ಕುರಿತ ಅರ್ಜಿ ವಿಚಾರಣೆ ನಡೆಸಿದ ಪ್ರಾಧಿಕಾರ ಹೆದ್ದಾರಿ ಸುತ್ತಮುತ್ತಲ ಪ್ರದೇಶಗಳ ಒತ್ತುವರಿ ವಿರುದ್ದ ಪರಿಣಾಮಕಾರಿಯಾಗಿ ನಿಗಾವಹಿಸಲು ಅಗತ್ಯ ವ್ಯವಸ್ಥೆ ರೂಪಿಸಬೇಕು ಎಂದು ಸರ್ಕಾರಗಳಿಗೆ ನಿರ್ದೇಶನ ನೀಡಿದೆ

ಭಯೋತ್ವಾದಕ ಹಫೀಸ್ ಸಯೀದ್ ಎಂಬಾತನಿಗೆ ಹಣಕಾಸು ನೆರವು ನೀಡಿದ ಆರೋಪ ಸಹ ಇವರ ಮೇಲಿದೆ ಆರೋಪಿಗಳ ಪರ ವಕೀಲ ಎಂ ಎಸ್ ಬಾನ್ ವಿವಿಧ ಪ್ರಕರಣಗಳಲ್ಲಿ ಆಸಿಯಾ ಮತ್ತು ಶಾ ಅವರು ಈಗಾಗಲೇ ತನಿಖಾ ಸಂಸ್ವೆಗಳ ವಶದಲ್ಲಿದ್ದು ಆಲಂನನ್ನು ಜಮ್ಗು ಕಾಶ್ೀರದಲ್ಲಿ ಬಂಧಿಸಲಾಗಿತ್ತು ಎಂದಿದ್ದಾರೆ ರಾಷ್ಷೀಯ ಕ್ಷಯಾ ರೋಗ ನಿಯಂತ್ರಣ ಕಾರ್ಯಕ್ರಮದ ಪುನರ್ ಪರಿಶೀಲನೆಗಾಗಿ ಕೇಂದ್ರ ಆರೋಗ್ವ ಸಚಿವ ಡಾ ಹರ್ಷವರ್ಧನ್ ದೆಹಲಿಯಲ್ಲಿ ನಿನ್ನೆ ಉನ್ನತಮಟ್ಟದ ಸಭೆ ನಡೆಸಿದರು

ಈ ನಿಟ್ಟನಲ್ಲಿ ನಾಗರಿಕರು ಸೇರಿದಂತೆ ಎಲ್ಲಾ ಭಾಗೀದಾರರಲ್ಲಿ ಜಾಗೃತಿ ಮೂಡಿಸಲು ಕ್ರಮ ಕೈಗೊಳ್ಳುವಂತೆ ಸಚಿವರು ಸೂಚಿಸಿದರು ಕೇಂದ್ರ ಕೌಶಲ್ಲಾಭಿವೃದ್ದಿ ಮತ್ತು ಉದ್ಲಮಶೀಲತೆ ಸಚಿವಾಲಯದ ಅಡಿ ಬರುವ ಜನಶಿಕ್ಷಣ ಸಂಸ್ಥೆಗಳ ವೃತ್ತಿಪರ ತರಬೇತಿ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗುವ ಪರಿಶಿಷ್ಟ ಜಾತಿ ಮತ್ತು ಬುಡಕಟ್ಲುಗಳ ಅಭ್ಯರ್ಥಿಗಳಿಗೆ ಕೇಂದ್ರ ಸರ್ಕಾರ ಶುಲ್ಲ ವಿನಾಯಿತಿ ನೀಡಿದೆ ದೆಹಲಿಯಲ್ಲಿ ನಿನ್ನೆ ಕೇಂದ್ರ ಕೌಶಲ್ಯಾಭಿವೃದ್ದಿ ಮತ್ತು ಉದ್ಯಮ ಶೀಲತಾ ಸಚಿವ ಡಾ ಮಹೇಂದ್ರನಾಥ್ ಪಾಂಡೆ ನಡೆಸಿದ ಪ್ರಗತಿ ಪರಿಶೀಲನೆ ಮತ್ತು ಉನ್ನತ ಮಟ್ಟದ ಸಭೆಯಲ್ಲಿ ಈ ನಿರ್ಧಾರ ಕ್ಲೆಗೊಳ್ಳಲಾಗಿದೆ ಸಮಾಜದ ಶೋಷಿತ ವರ್ಗದವರಿಗೆ ಕೌತಲ್ಕಾಭಿವೃದ್ಧಿಯನ್ನು ಮತ್ತಪ್ಪು ವಿಸ್ತರಿಸುವ ನಿಟ್ಟನಲ್ಲಿ ಶುಲ್ಕ ವಿನಾಯಿತಿ ನೀಡಲಾಗಿದೆ ಎಂದು ಸಚಿವಾಲಯ ತಿಳಿಸಿದೆ

ಅಸ್ಸಾಂನ ಜೋರ್ಹತ್ ವೈಮಾನಿಕ ನೆಲೆಯಿಂದ ಸೋಮವಾರ ಮಧ್ಯಾಪ್ನ ಈ ವಿಮಾನ ಸಂಪರ್ಕ ಕಡಿದುಕೊಂಡು ನಾಪತ್ತೆಯಾಗಿತ್ತು

ಅಲ್ಲದೇ ಭಾರತೀಯ ಬಾಹ್ವಾಕಾಶ ಸಂಶೋಧನಾ ಸಂಶ್ವೆ ಇಸ್ರೋ ಕೂಡ ಕಾರ್ಯಾಚರಣೆಯಲ್ಲಿ ಕೈಜೋಡಿಸಿದ್ದು ಭೂ ಉಪಗ್ರಹ ನಿಗಾ ವ್ಯವಸ್ಥೆ ಮತ್ತು ಆರ್ಐ ಸ್ಕಾಟ್ ಮೂಲಕ ವಿಮಾನ ಪತ್ತೆಗೆ ಮುಂದಾಗಿದೆ

ಭೂ ಸೇನೆ ನೌಕಾಪಡೆ ಮೊಲೀಸ್ ಇಲಾಖೆ ಹಾಗೂ ಕೇಂದ್ರ ಮತ್ತು ರಾಜ್ಞ ಸರ್ಕಾರಗಳ ವಿವಿಧ ಇಲಾಖೆಗಳು ಇಸ್ತೋ ಒಗ್ಗೂಡಿ ಕೋಧ ಕಾರ್ಯಾಚರಣೆ ಮುಂದುವರಿಸಿವೆ ಇಂದು ವಿಶ್ವ ಪರಿಸರ ದಿನ ಆಚರಿಸಲಾಗುತ್ತಿದೆ ಈ ನಿಟ್ಲಿನಲ್ಲಿ ಗಿಡ ಮರಗಳನ್ನು ಹೆಚ್ಚಾಗಿ ಬೆಳೆಸುವ ಕುರಿತು ಜನಜಾಗ್ಚತಿ ಮೂಡಿಸಲು ಕೇಂದ್ರ ಪರಿಸರ ಸಚಿವಾಲಯ ಸಸಿಗಳೊಂದಿಗೆ ಸೆಲ್ವಿ ಅಭಿಯಾನ ಆರಂಭಿಸಿದೆ ಪರಿಸರ ರಕ್ಷಣೆಯನ್ನು ಜನಾಂಧೋಲನವಾಗಿಸುವ ನಿಟ್ಟನಲ್ಲಿ ಅಭಿಯಾನ ಆರಂಭಿಸಲಾಗಿದೆ ಎಂದು ಕೇಂದ್ರ ಪರಿಸರ ಸಚಿವ ಪ್ರಕಾಶ್ ಜಾವಡೇಕರ್ ತಿಳಿಸಿದ್ದಾರೆ

ಹಿರಿಯ ಕ್ರಿಕೆಟ್ ಪಟು ಕಪಿಲ್ ದೇವ್ ಮತ್ತು ನಟ ಜಾಕಿ ಶ್ರಾಫ್ ಅವರು ಕೇಂದ್ರ ಪರಿಸರ ಭವನದಲ್ಲಿಂದು ಸಸಿ ನೆಡುವುದಾಗಿ ಸಚಿವರು ತಿಳಿಸಿದ್ದಾರೆ ದೇಶದಲ್ಲಿ ಬ್ರಹತ್ ಮೌಲ್ನದ ಮತ್ನು ಚಿಲ್ಲರೆ ವ್ನವಹಾರಗಳ ಪಾವತಿ ವ್ನವಸ್ನೆ ಬಲಿಷ್ಟವಾಗಿದೆ ಎಂದು ಭಾರತೀಯ ರಿಸರ್ವ್ ಬ್ಯಾಂಕ್ ಆರ್ಬಿಐ ವರದಿ ತಿಳಿಸಿದೆ ಭಾರತೀಯ ಪಾವತಿ ವ್ಹವಸ್ನೆಯ ಕುರಿತು ನಿನ್ನೆ ಬಿಡುಗಡೆಯಾದ ವರದಿಯಲ್ಲಿ ನಗದು ಮತ್ತು ಪಾವತಿ ನಿಯಂತ್ರಣ ಮ್ನವಸ್ಥೆಯೂ ಬಲಿಷ್ಟವಾಗಿದೆ ಎಂದು ತಿಳಿಸಲಾಗಿದೆ ನಗದು ವ್ಹವಹಾರಗಳ ನಿಯಂತ್ರಣಕ್ಕಾಗಿ ಅಗತ್ತ ಕಾನೂನುಗಳನ್ನು ರೂಪಿಸಲಾಗಿದೆ ದೇಶದಲ್ಲಿ ಪಾವತಿ ವೆಚ್ಚ ನಿಯಂತ್ರಣ ಡೆಬಿಟ್ ಕಾರ್ಡ್ ವಿತರಣೆ ಮತ್ತು ಎಟಿಎಂ ಯಂತ್ರಗಳ ನಿರ್ವಹಣೆಯೂ ಉತ್ತಮವಾಗಿದೆ ಎಂದು ವರದಿ ಉಲ್ಲೇಖಿಸಿದೆ

ದೆಹಲಿಯಲ್ಲಿ ಬಿಹಾರದಲ್ಲಿ ಚಂದ್ರದರ್ಶನವಾಗಿರುವುದರಿಂದ ಇಂದು ಈದ್ ಉಲ್ ಫಿತರ್ ಆಚರಿಸಲಾಗುವುದು ಎಂದು ಜಾಮಾ ಮಸೀದಿಯ ಶಾಹಿ ಇಮಾಮ್ ಸೈಯದ್ ಅಹ್ಲದ್ ಬುಖಾರಿ ನಿನೈ ಘೋಷಿಸಿದರು ಈದ್ ಹಿನ್ನೆಲೆಯಲ್ಲಿ ರಾಷ್ಟಪತಿ ರಾಮನಾಥ್ ಕೋವಿಂದ್ ಮತ್ತು ಉಪರಾಷ್ಟಪತಿ ಎಂ ವೆಂಕಯ್ಣನಾಯ್ಡ ಅವರು ದೇಶದ ಜನತೆಗೆ ಶುಭ ಹಾರ್ನೆಸಿದ್ದಾರೆ ರಾಷ್ಷಪತಿ ಅವರು ತಮ್ನ ಸಂದೇಶದಲ್ಲಿ ರಂಜಿಾನ್ ಹಬ್ಬವು ಸಮೃದ್ಧತೆ ವಾತ್ಸಲ್ಯ ಮತ್ತು ಸಹಕಾರದ ಪ್ರತೀಕವಾಗಿದೆ ನಮ್ನ ನಾಗರೀಕತೆಯ ಪ್ರಮುಖ ಗುಣವಾದ ಈ ಮೌಲ್ವಗಳಿಗೆ ಈದ್ ಸಂದರ್ಭದಲ್ಲಿ ನಮ್ನನ್ನು ಮತ್ಸೊಮ್ನೆ ಸಮರ್ಪಿಸಿಕೊಳ್ಟಬೇಕಿದೆ ಎಂದು ತಿಳಿಸಿದ್ದಾರೆ ಉಪರಾಷ್ಷಪತಿಯವರು ತಮ್ಮ ಸಂದೇಶದಲ್ಲಿ ಪ್ರೀತಿ ಮತ್ತು ಸಂತೋಷದ ಪರಸ್ಪರ ವಿನಿಮಯವನ್ನು ಈದ್ ಸಂಕೇತಿಸುತ್ತದೆ ಎಂದಿದ್ದಾರೆ ಐಸಿಸಿ ವಿಶ್ವಕಪ್ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಭಾರತ ಇಂದು ತನ್ನ ಮೊದಲ ಪಂದ್ಯ ಆಡಲಿದೆ

ವಿಶ್ವಕಪ್ ಕ್ರಿಕೆಟ್ನ ಪ್ರತಿದಿನದ ಪಂದ್ಯಗಳ ನೇರ ವೀಕ್ಷಕ ವಿವರಣೆಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ ಪ್ರಸಾರ ಭಾರತಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಶಶಿತೇಖರ್ ವೆಂಪತಿ ಆಕಾಶವಾಣಿಯ ವೀಕ್ಷಕ ವಿವರಣೆ ಇದೇ ಪ್ರಥಮ ಬಾರಿಗೆ ಅಂತರ್ಜಾಲ ವಾಹಿನಿಯಲ್ಲೂ ಮೂಡಿಬರುತ್ತಿದೆ ಎಂದು ಟ್ವೀಟ್ ಮಾಡಿದ್ದಾರೆ